ವಹಿವಾಟು ಶಿವಶಂಕರ ರೆಡ್ಡಿ

ಸದಾನಂದಗೌಡ

ನಾಳೆಯಿಂದ ಯಡಿಯೂರಪ್ಪ ನೇತೃತ್ವದಲ್ಲಿ ಬರ ಅಧ್ಯಯನ ಪ್ರವಾಸ

ಬರ ನಿರ್ವಹಣೆಯನ್ನು ಸರ್ಕಾರ ಕಡೆಗಣೆಸಿಲ್ಲ ಡಿ

ದೇಶ ವಿದೇಶಗಳ ಸಿರಿಧಾನ್ಯ ಬೆಳೆಗಾರರು ಮಾರಾಟಗಾರರು ಒಂದೇ ಸೂರಿನಡಿ ಸೇರಿ ಚಿಂತನ ಮಂಥನ ನಡೆಸಿದರು ವಾರಾಂತ್ವದ ಕಾರಣ ಮೇಳಕ್ಕೆ ಹೆಚ್ಚಿನ ಸಂಖ್ಯೆಯ ಜನರು ಭೇಟ ನೀಡಿದ್ದರು ಬರಿಧಾನ್ಯದ ಇಡ್ಲಿ ದೋಸೆ ರೊಟ್ಟಿಗೆ ಮಾರು ಹೋಗಿದ್ದರು ಸಾಮೆ ನವಣೆ ಬರಗು ಧಾನ್ಯಗಳಿಗೆ ಹೆಚ್ಚಿನ ಬೇಡಿಕೆ ಬಂದಿತ್ತು ಮೇಳಕ್ಕೆ ಆಗಮಿಸಿದ್ದ ಬಹುಪಾಲು ಜನ ಸಿರಿಧಾನ್ಯಗಳನ್ನು ಖರೀದಿಸುತ್ತಿದ್ದ ದೃತ್ಯ ಸಾಮಾನ್ಯವಾಗಿತ್ತು ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಕೈಷಿ ಸಚಿವ ಶಿವಶಂಕರ್ ರೆಡ್ಡಿ ಮೂರುದಿನದ ಮೇಳ ಯಶಸ್ವಿಯಾಗಿ ನಡೆದಿದ್ದು

ಸಿರಿಧಾನ್ಯ ಬಳಕೆ ಹೆಚ್ಚಾಗಬೇಕು ಕಡಿಮೆ ಖರ್ಚು ಕಡಿಮೆ ನೀರಿನಿಂದ ಸಿರಿಧಾನ್ಯ ಬೆಳೆಯಬಹುದು

ಸಿರಿಧಾನ್ಯ ಬೆಳೆಯುವ ರೈತರಿಗೆ ಸಹಾಯಧನ ಮತ್ತು ಮಾರುಕಟ್ಟೆ ಸೌಲಭ್ಯ ಕಲ್ಲಿಸಲು ಮುಂಬರುವ ಬಜೆಟ್ನಲ್ಲಿ ಕಾರ್ಯಕ್ರಮ ಘೋಷಣೆ ಮಾಡಲಾಗುವುದು ಉತ್ತಮ ಗುಣಮಟ್ಟದ ಸಿರಿಧಾನ್ಯ ಪೂರೈಕೆ ಮಾಡುವುದಾದರೆ ಸಗಟು ವ್ಯಾಪಾರ ವಹಿವಾಟು ನಡೆಸಲು ಯುನೈಟೆಡ್ ಅರಬ್ ಎಮಿರೈಟ್ಸ್ ಪ್ರತಿನಿಧಿಗಳು ಮುಂದೆ ಬಂದಿದ್ದಾರೆ ಎಂದು ಸಚಿವ ಶಿವಶಂಕರ ರೆಡ್ಡಿ ಹೇಳಿದರು

ಭಾರತೀಯ ತೋಟಗಾರಿಕಾ ಸಂಕೋಧನಾ ಸಂಸ್ವೆಯ ನಿರ್ದೇಶಕ ಡಾ ಎಂ

ದಿನೇಶ್ ಅವರು ಈ ವಿಷಯ ತಿಳಿಸಿದ್ದಾರೆ

ತೋಟಗಾರಿಕೆ ತಂತ್ರಜ್ವಾನ ಕೃಷಿ ಸಮುದಾಯಗಳೊಂದಿಗೆ ಅನುಸಂದಾನ ನಡೆಯಲಿದೆ ವಿಜ್ವಾನಿಗಳೊಂದಿಗೆ ಸಂವಾದ ನಡೆಸಲು ಅವಕಾಶ ಕಲ್ಪಿಸಲಾಗಿದೆ ಇದರ ಜೊತೆಗೆ ಸುಧಾರಿತ ತಳಿಗಳ ಮತ್ತು ತಂತ್ರಜ್ವಾನಗಳ ಪ್ರಾತ್ಹಾಕ್ಷಿಕೆ ಗುಣಮಟ್ಟದ ವಿವಿಧ ತಳಿಗಳ ಬೀಜ ಮತ್ತು ಪರಿಕರಗಳ ಮಾರಾಟ ಹಾಗೂ ಪ್ರಗತಿಪರ ರೈತರನ್ನು ಸನ್ನಾನಿಸುವ ಕಾರ್ಯಕ್ರಮ ಹಮ್ಗಿಕೊಳ್ಳಲಾಗಿದೆ ಎಂದು ಅವರು ಹೇಳಿದರು

ಸದಾನಂದ ಗೌಡ ಹೇಳಿದ್ದಾರೆ ಅವರು ಇಂದು ಮಂಗಳೂರಿನಲ್ಲಿ ನಾಗರಿಕ ಸಮಿತಿ ಆಯೋಜಿಸಿದ್ದ ಟ್ರಾನ್ಸ್ಫಾರ್ಸಿಂಗ್ ಇಂಡಿಯಾ ಸಮಾವೇಶವನ್ನು ಉದ್ವಾಟಿಸಿ ಮಾತನಾಡಿದರು ಆರ್ಥಿಕವಾಗಿ ಶೀಘ ಪ್ರಗತಿ ಸಾಧಿಸುತ್ತಿರುವ ದೇಶಗಳ ಪಟ್ಟಯಲ್ಲಿ ಭಾರತ ಮುಂಚೂಣೆಯಲ್ಲಿದ್ದು

ಕೇಂದ್ರ ಸರ್ಕಾರ ಆರ್ಥಿಕ ಸುಧಾರಣೆ ವಿತೀಯ ಶಿಸ್ತು ಕಾಪಾಡಲು ಆದ್ದತೆ ಕೊಟ್ಟದೆ ಭಾರತದಲ್ಲಿ ಉತ್ಪಾದಿಸಿ ಕಾರ್ಯಕ್ರಮಕ್ಕೆ ಒತ್ತು ನೀಡಲಾಗಿದ್ದು ಈ ವಲಯದಲ್ಲಿ ಬಂಡವಾಳ ಹೂಡಿಕೆ ಹೆಚ್ಚಾಗಿದೆ ಇದರ ಪರಿಣಾಮವಾಗಿ ಯುವ ಜನರಿಗೆ ಉದ್ಯೋಗ ದೊರಕಲು ಸಹಕಾರಿಯಾಗುತ್ತಿದೆ ಎಂದು ಸಚಿವ ಸದಾನಂದಗೌಡ ಹೇಳಿದರು ವಿರೋಧ ಪಕ್ಷದ ನಾಯಕ ಬಿ ಎಸ್ ಯಡಿಯೂರಪ್ಪ ನೇತೃತ್ವದ ತಂಡ ನಾಳೆಯಿಂದ ರಾಜ್ಯದ ಬರಪೀಡಿತ ಜಿಲ್ಲೆಗಳಲ್ಲಿ ಅಧ್ಯಯನ ಪ್ರವಾಸ ಕೈಗೊಳ್ಳಲಿದೆ ನಾಳೆ ಬೆಳಗ್ಗೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕುರುಡುಮಲೈ ಗಣಪತಿ ದೇವಾಲಯದಲ್ಲಿ ಪೂಜೆಸಲ್ಲಿಸಿದ ನಂತರ ತಂಡ ಕೋಲಾರ ಜಿಲ್ಲೆಯ ಬರ ಪೀಡಿತ ಪ್ರದೇಶಗಳಿಗೆ ತೆರಳಲಿದೆ

ಸಂಭ್ರಮ ಸಂಕಟಗಳ ನಡುವೆ ಮೌನ ಮಾತಿನ ನಡುವೆ ಸಂತಸ ವಿಷಾದಗಳ ನಡುವೆ ಬದುಕುತ್ತಿದ್ದೇವೆ ಎಂದು ಬಂಡಾಯ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಅಭಿಪ್ರಾಯಪಟ್ಟದ್ದಾರೆ ಧಾರವಾಡದಲ್ಲಿಂದು ಜರುಗಿದ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಸಾಮಾಜಿಕ ಸಂರಚನೆಯಲ್ಲಿ ಜಡತೆ ಚಲನಶೀಲತೆ ಒಟ್ಟೊಟ್ಟಗೆ ಇರುತ್ತದೆ ಎಂದರು ಬಾಳಾ ಸಾಹೇಬ್ ಲೋಕಪುರೆ ಮಾತನಾಡಿ ಇಂದಿನ ಯುವ ಬರಹಗಾರರು ಪ್ರಚಲಿತ ವಿಷಯಗಳಿಗೆ ತೀವ್ರವಾಗಿ ಸ್ಪಂದಿಸಿ ಬರೆಯುತ್ತಿದ್ದಾರೆ

ಇಂದಿನ ಸಾಹಿತ್ಯ ಲೋಕದಲ್ಲಿ ಬರೆಯುವವರ ಸಂಬ್ಹೆ ಹೆಚ್ಚಾಗಿದೆ

ಪರಂಪರೆ ಗ್ರಹಿಕೆ ಕಡಿಮೆ ಎಂದು ಅವರು ಅಭಿಪ್ರಾಯಪಟ್ಟರು

ಶಿವಕುಮಾರ್ ಸ್ಪಪ್ಪಪಡಿಸಿದ್ದಾರೆ ಬೆಂಗಳೂರಿನ ಹೊರವಲಯದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ತಾವು ಇಂದು ಬಳ್ಳಾರಿ ಜಿಲ್ಲೆಯ ಶ್ರವಾಸ ಕೈಗೊಳ್ಳುತ್ತಿರುವುದಾಗಿ ಹೇಳಿದ್ದಾರೆ ಹೈಕಮಾಂಡ್ ಸೂಚನೆಯ ಮೇರೆಗೆ ಎಲ್ಲ ಸಚಿವರು ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಬರ ನಿರ್ವಹಣೆ ಕಾಮಗಾರಿ ಪರಿತೀಲನೆ ಮಾಡಲಿದ್ದಾರೆ ಸರ್ಕಾರ ಈ ವಿಚಾರದಲ್ಲಿ ತನ್ನ ಹೊಣೆಗಾರಿಕೆ ಮರೆತಿಲ್ಲ ಎಂದು ಹೇಳಿದರು ಇಂದು ರಾಜ್ಯದ ಉಸ್ತುವಾರಿ ಕೆ

ವೇಣುಗೋಪಾಲ್ ಅವರು ಶಾಸಕರ ಜೊತೆ ಸಭೆ ನಡೆಸಿದ ನಂತರ ಶಾಸಕರು ಮತ್ತು ಸಚಿವರು ತಮ್ಮ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿ ಜನರ ಕಪ್ಪಗಳನ್ನು ಆಲಿಸಲಿದ್ದಾರೆ ಈ ವಿಚಾರದಲ್ಲಿ ವಿರೋಧ ಪಕ್ಷದ ನಾಯಕರು ಮಾಡಿರುವ ಆರೋಪದಲ್ಲಿ ಯಾವುದೇ ಸತ್ಯಾಂಶವಿಲ್ಲ ಎಂದು ಸಚಿವ ಡಿ

ಶಿವಕುಮಾರ್ ಹೇಳಿದರು

ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಭೆಗೆ ಗೈರುಹಾಜರಾದ ನಾಲ್ವರು ಶಾಸಕರಾದ ರಮೇಶ್ ಜಾರಕಿ ಹೊಳಿ ಬಿ ನಾಗೇಂದ್ರ ಉಮೇಶ್ ಜಾದವ್ ಮಹೇಶ್ ಕುಮ್ಹಹಳ್ಳಿ ಅವರುಗಳಿಗೆ ನೋಟಸ್ ಜಾರಿ ಮಾಡಿದ್ದಾರೆ ಎಂದು ಪಕ್ಷದ ಮೂಲಗಳನ್ನು ಉಲ್ಲೇಖಿಸಿ ವಾರ್ತಾ ಸಂಸ್ಟೆ ವರದಿ ಮಾಡಿದೆ ಕಳೆದ ಶುಕ್ರವಾರ ಬೆಂಗಳೂರಿನಲ್ಲಿ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗಿತ್ತು

ಗುರುಗಾಮ್ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ದ ಬಿಜೆಪಿ ಶಾಸಕರು ರಾಜ್ಯಕ್ಷೆ ಕಳೆದ ರಾತ್ರಿ ವಾಪಸ್ ಬಂದಿದ್ದಾರೆ ಎಂದು ವಾರ್ತಾ ಸಂಸ್ಥೆ ವರದಿ ಮಾಡಿದೆ ಚದುರಂಗದಾಟವು ಮಾನಸಿಕ ಆರೋಗ್ಯವನ್ನು ಸದಾ ಕ್ರಿಯಾಶೀಲವಾಗಿರುವಂತೆ ನೋಡಿಕೊಳ್ಳುತ್ತದೆ ಎಂದು ಚಿತ್ರದುರ್ಗದ ಮುರುಘಾಮಠದ ಮುರುಘಾ ಶರಣರು ಹೇಳಿದ್ದಾರೆ ದಾವಣಗೆರೆಯ ಗುರುಭವನದಲ್ಲಿ ರಾಜ್ಯಮಟ್ಟದ ಚದುರಂಗ ಸ್ಪರ್ಧೆ ಜಯದೇವ ಚ್ರೋಫಿಗೆ ಇಂದು ಚಾಲನೆ ನೀಡಿ ಮಾತನಾಡಿದ ಅವರು ವಿದ್ವಾರ್ಥಿಗಳು ಇಂತಹ ಕ್ರೀಡೆಗಳಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳುವ ಮೂಲಕ ಶೈಕ್ಷಣಿಕವಾಗಿಯೂ ಹೆಚ್ಚು ಸಾಧನೆ ಮಾಡಬಹುದು ಎಂದರು ಟೂರ್ನಿಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಇನ್ನೂರಕ್ಕೂ ಅಧಿಕ ಕ್ರೀಡಾಪಟುಗಳು ಭಾಗವಹಿಸಿದ್ದರು ಪರಿಸರ ಮತ್ತು ಜನರ ಆರೋಗ್ಧದ ದೃಷ್ಠಿಯಿಂದ ಇಂಧನ ಚಾಲಿತ ವಾಹನಗಳನ್ನು ತ್ಯಜಿಸಿ ಸೈಕಲ್ ಬಳಸಬೇಕೆಂದು ಸರ್ಕಾರದ ಮುಖ್ಯ ಕಾರ್ಯದರ್ತಿ ಟಿ

ವಿಜಯಬಾಸ್ಕರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಜರುಗಿದ ಸೈಕಲ್ ದಿನ ಅಂಗವಾಗಿ ಇಂಧನ ಸಂರಕ್ಷಣೆಯ ಕುರಿತು ಪ್ರತಿಜ್ವಾವಿಧಿ ದೋಧಿಸಿ ಅವರು ಈ ವಿಷಯ ತಿಳಿಸಿದರು ಇಂಧನ ಬಳಕೆಯಿಂದ ಮಾಲಿನ್ನದ ಪ್ರಮಾಣ ಎಲ್ಲಾ ನಗರಗಳಲ್ಲೂ ಹೆಚ್ಚಾಗುತ್ತಿದೆ ಇದು ಆರೋಗ್ಭದ ಮೇಲೂ ಪರಿಣಾಮ ಬೀರುತ್ತಿದೆ ಈ ಹಿನ್ನೆಲೆಯಲ್ಲಿ ಜನರು ಸೈಕಲ್ ಸವಾರಿ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು ಎಂದರು ಸ್ನೆಕಲ್ ದಿನದಲ್ಲಿ ಮಕ್ಕಳು ಸೇರಿದಂತೆ ಎಲ್ಲಾ ವಯೋಮಾನದವರು ಉತ್ವಾಹದಿಂದ ಭಾಗಿಯಾಗಿದ್ದರು

ಸಿದ್ದಗಂಗಾ ಮಠಾಧ್ಯಕ್ಷ ಡಾ ಶಿವಕುಮಾರ ಸ್ವಾಮೀಜಿ ಆರೋಗ್ದದಲ್ಲಿ ಗಣನೀಯ ಚೇತರಿಕೆ ಕಾಣುತ್ತಿರುವ ಹಿನ್ನೆಲೆಯಲ್ಲಿ ಅವರ ದರ್ತನ ಪಡೆಯಲು ಮಠಕ್ಕೆ ಹೆಚ್ಚಿನ ಸಂಖ್ವೆಯಲ್ಲಿ ಭಕ್ತಾಧಿಗಳು ಇಂದು ಆಗಮಿಸಿದ್ದಾರೆ

ಶಿಕ್ಷಣದ ಸೌಲಭ್ಞ ಬಡವಿದ್ಯಾರ್ಥಿಗಳಿಗೆ ತಲುಪಿದಾಗ ಮಾತ್ರ ಅದರ ಉದ್ದೇಶ ಸಾರ್ಥಕವಾಗುತ್ತದೆ ಎಂದು ವಿಧಾನಪರಿಷತ್ತಿನ ಮಾಜಿ ಸಭಾಪತಿ ಡಿ

ಶಂಕರ ಮೂರ್ತಿ ಬೆಂಗಳೂರಿನಲ್ಲಿಂದು ಹೇಳದ್ದಾರೆ

ಮುನ್ನೂಚನೆಯಂತೆ ರಾಜ್ಯದಲ್ಲಿ ಒಣಹವೆ ಮುಂದುವರಿಯಲಿದೆ ಬೆಂಗಳೂರು ಸುತ್ತಮುತ್ತ ಶುಭ್ಧ ಆಕಾಶ ಕೆಲ ಪ್ರದೇಶಗಳಲ್ಲಿ ಬೆಳಗಿನ ವೇಳೆ ಮಂಜು ಬೀಳಲಿದೆ